ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಯಶಸ್ವಿ ಸಚಿವ ಸುರೇಶ್ ಕುಮಾರ್

ಪಾಟೀಲ್

ಎಸ್ ಯಡಿಯೂರಪ್ಪ ಸ್ಪಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲಾಕ್ಡೌನ್ ಹೇರುವ ಸುದ್ದಿಯನ್ನು ಕೆಲವು ಮಾಧ್ಯಮಗಳು ಸೃಷ್ಷಿ ಮಾಡಿವೆ ಎಂದು ಟೀಕಿಸಿದರು ರಾಜ್ಲದಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿವೆಯಾದರೂ ಲಾಕ್ಡೌನ್ ಹೇರುವ ಆತುರದ ನಿರ್ಣಯ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರಲಿದೆ ಎಂದು ಅವರು ತಿಳಿಸಿದರು ಎಂತಹ ಒತ್ತಡದ ಸ್ವಿತಿ ಎದುರಾದರೂ ಮತ್ತೊಮ್ನೆ ಲಾಕ್ಡೌನ್ ಹೇರುವುದಿಲ್ಲ ಲಾಕ್ಡೌನ್ ಬದಲಿಗೆ ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿ ಹಾಗೂ ಕಟ್ಟುನಿಟ್ಲಿನ ಕ್ರಮಗಳನ್ನು ಕೈಗೊಳ್ಟಲಾಗುವುದು ಎಂದು ಅವರು ಹೇಳಿದರು ಕೊರೊನಾ ಸೋಂಕು ನಿಯಂತ್ರಣ ಹಾಗೂ ಆರ್ಥಿಕ ಚಟುವಟಿಕೆ ಉತ್ತೇಜನವನ್ನು ಒಟ್ಟಗೆ ಕೊಂಡೊಯ್ಲಲು ಸರ್ಕಾರ ಪಲವು ಕ್ರಮಗಳನ್ನು ಅನುಷ್ಣಾನಗೊಳಿಸುತ್ತಿದೆ ಎಂದು ಯಡಿಯೂರಪ್ಪ ತಿಳಿಸಿದರು

ಈ ಕುರಿತು ವೈದ್ಯರೊಂದಿಗೆ ಚರ್ಚಿಸಲಾಗಿದೆ

ಇದುವರೆಗೆ ನಾಲ್ಲು ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದಾರೆಂದು ಅಪರ ಜಿಲ್ಲಾಧಿಕಾರಿ ಜಗದೀಶ್ ನಾಯಕ್ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಕಚೇರಿಗಳನ್ನು ಎರಡು ದಿನದ ಮಟ್ಟಗೆ ಸೀಲ್ಡೌನ್ ಮಾಡಿ ಸ್ಲಾನಿಟ್ಟೆಸರ್ ಮಾಡಲು ಅಪರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಕೊರೊನಾ ಸೋಂಕಿನಿಂದ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಪಣದ ಕೊರತೆ ಇಲ್ಲ ಜಿಲ್ಲಾ ವಿಪತ್ತು ಪರಿಹಾರ ನಿಧಿಯ ಪಣವನ್ನು ಈ ಕಾರ್ಯಕ್ಷೆ ಬಳಸಿಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ತಿಳಿಸಿದ್ದಾರೆ ಮಾರ್ಗಸೂಚಿಗಳ ಅನ್ವಯ ಸೋಂಕಿನಿಂದ ಮೃತಪಟ್ಟ ವ್ವಕ್ತಿಗಳ ಅಂತ್ಯಕ್ತಿಯೆಯನ್ನು ಕೈಗೊಳ್ಳಲಾಗುತ್ತಿದೆ ಸೋಮವಾರ ಪೇಟೆ ಮಡಿಕೇರಿ ಪಾಗೂ ವಿರಾಜಪೇಟೆ ತಾಲೂಕುಗಳಲ್ಲಿ ಅಂತ್ಯಕ್ಷಿಯೆಗಾಗಿ ಪ್ರತ್ಯೇಕ ಭೂಮಿ ಮೀಸಲಿಡಲಾಗಿದೆ ಎಂದು ಅವರು ಹೇಳದರು ಜಲ್ಲೆಯಲ್ಲಿ ಸೋಂಕು ಪ್ರಕರಣಗಳು ಹೆಚ್ಚುತ್ತಿದ್ದು

ಉತ್ತರ ಕನ್ನಡ ಬಿಲ್ಲೆ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಸ್ಷತ್ರೆಯಿಂದ ಇಂದು ಎಂಟು ಮಂದಿ ಸೋಂಕಿನಿಂದ ಗುಣಮುಖರಾಗಿ ಬಿಡುಗಡೆಯಾದರು ಎಂದು ಕ್ರಿಮ್ಲ್ ನಿರ್ದೇಶಕ ಡಾ ಗಚಾನನ ನಾಯಕ್ ತಿಳಿಸಿದ್ದಾರೆ

ನುರಿತ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದು ಸದ್ಯದ ಹವಾಮಾನ ಪರಿಸ್ಥಿತಿ ಗಮನಿಸಿದ್ದಲ್ಲಿ ಸೋಂಕು ಪರಡುವ ಸಂಭವ ಹೆಚ್ಚಾಗಿದ್ದು ಸಾರ್ವಜನಿಕರು ಅನಗತ್ಯವಾಗಿ ಓಡಾಡುವುದನ್ನು ಕಡಿಮೆ ಮಾಡಬೇಕು ಎಂದು ಜೆಲ್ಲಾಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ಪತ್ತೆಗೆ ನಡೆಸಲಾಗುವ ಗಂಟಲು ದ್ರವ ಪರೀಕ್ಷೆ ಲ್ಯಾಬ್ನ ಸಾಮರ್ಥ್ಯ ಹೆಟ್ಟಿಸಲು ಸದ್ದದಲ್ಲೇ ಆರ್ಟಿಪಿಸಿಆರ್ ಪ್ರಯೋಗಾಲಯ ಕಾರ್ಯಾರಂಭ ಮಾಡಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ನಾಣ ಖಾತೆ ಸಚವೆ ಶತಿಕಲಾ ಜೊಲ್ಲೆ ತಿಳಿಸಿದ್ದಾರೆ

ಸುಂದರೇಶ್ ಬಾಬು ತಿಳಿಸಿದ್ದಾರೆ

ರಜಪೂತ್ ತಿಳಿಸಿದ್ದಾರೆ

ಈ ಬಗ್ಗೆ ಕ್ಷೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದರು

ನಾಗರಾಜ್ ಪ್ರತಾಪ್ ಸಿಂಪ ನಾಯಕ್ ಆರ್ ತಂಕರ್ ಮತ್ತು ಸುನೀಲ್ ವಲ್ನಾಪುರೆ ಇಂದು ಪರಿಷತ್ ಸದಸ್ನರಾಗಿ ಪ್ರಮಾಣವಚನ ಸ್ವೀಕರಿಸಿದರು ವಿಧಾನ ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ನೂತನ ಸದಸ್ವರಿಗೆ ಪ್ರಮಾಣವಚನ ದೋಧಿಸಿದರು

ಪ್ರತಿ ಜಲ್ಲೆಯಲ್ಲಿನ ಡಿಡಿಸಿ ಬ್ಲಾಂಕ್ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ರೈತರಿಗೆ ನೀಡಿರುವ ಹೊಸ ಸಾಲ ಸೌಲಭ್ಲ ಕುರಿತು ಪರಾಮರ್ಶಿಸಲಾಗುವುದು ಬಡವರ ಬಂಧು ಕಾಯಕ ಯೋಜನೆಗಳಡಿ ಎಷ್ಟು ಸಾಲ ವಿತರಿಸಲಾಗಿದೆ ಎಂಬುದನ್ನು ಪರಿತೀಲಿಸಲಾಗುವುದು ಎಂದು ಅವರು ತಿಳಿಸಿದರು

ಉಳಿದವರಿಗೆ ಶೀಘ್ರದಲ್ಲೇ ಸಾಲ ವಿತರಣೆ ಮಾಡಲಾಗುವುದು ಎಂದು ಸೋಮಶೇಖರ್ ಸ್ಪಷ್ಪಪಡಿಸಿದರು ಬಿಜೆಪಿ ರಾಜ್ಯಾಧ್ವಕ್ಷ ನಳೀನ್ ಕುಮಾರ್ ಕಟೀಲ್ ಮಾತನಾಡಿ ಆಡಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ನೀಡುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು

ಸುರೇಶ್ ಕುಮಾರ್ ತಿಳಿಸಿದ್ದಾರೆ

ಮೂರು ತಿಂಗಳು ತಡವಾಗಿ ಪರೀಕ್ಷೆ ಆರಂಭವಾದರೂ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತ್ರ ವಹಿಸಿದ್ದಾರೆ ಎಂದು ಅವರು ತಿಳಿಸಿದರು

ಎಸ್ ಯಡಿಯೂರಪ್ಪ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ ಸಂಪುಟ ಸಹೋದ್ಯೋಗಿ ಸುರೇಶ್ ಕುಮಾರ್ ಶಿಕ್ಷಣ ಆರೋಗ್ನ ಮತ್ತು ಹೊಲೀಸ್ ಇಲಾಖೆ ಅಭಿನಂದನಾರ್ಹ ಪರೀಕ್ಷೆಗೆ ಸಹಕರಿಸಿದ ಹೋಷಕರು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಧನ್ಲವಾದ ಎಂದು ಟ್ವೀಟ್ ಮಾಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಎಸ್ಎಸ್ಎಲ್ಸಿ ಪರೀಕ್ಷೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಕೊರೊನಾ ಪರಿಸ್ತಿತಿಯಲ್ಲಿ ಮಕ್ಕಳ ಸುರಕ್ಷತೆಗೆ ಒತ್ತು ಕೊಟ್ಟು ಪರೀಕ್ಷೆ ಸುಗಮವಾಗಿ ಜರುಗಲು ಶ್ರಮಿಸಿದ ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ ಶೋಷಕರು ಹಾಗೂ ಆತಸ್ಟ್ರೆಯದಿಂದ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಗಂಗಮಾರೇಗೌಡ ತಿಳಿಸಿದ್ಗಾರೆ

ರವಿಶಂಕರ್ ರೆಡ್ಡಿ ತಿಳಿಸಿದ್ದಾರೆ

ನಂಜಯ್ಯ ತಿಳಿಸಿದ್ದಾರೆ

ನಾಗೂರ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಯೋಜನೆಯಡಿ ರಾಜ್ಯದಲ್ಲಿ ಫುಡ್ಪಾರ್ಕ್ಗಳ ಅಭಿವೃದ್ದಿಗೆ ನಾಲ್ಲು ಸಾವಿರ ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಕೃಷಿ ಸಚಿವ ಬಿ

ಪಾಟೀಲ್ ತಿಳಿಸಿದ್ದಾರೆ

ರಾಜ್ಯದಲ್ಲಿ ಇನ್ನಷ್ಟು ಫುಡ್ಪಾರ್ಕ್ಗಳ ಸ್ಥಾಪನೆಗೆ ಸಂಘಸಂಸ್ಥೆಗಳು ಮುಂದಾಗಬೇಕು ನಿಗದಿತ ಗುರಿ ಸಾಧಿಸದ ಫುಡ್ಪಾರ್ಕ್ಗಳ ಮುಖ್ಯಸ್ಥರಿಗೆ ನೋಟಿಸ್ ನೀಡಲಾಗುವುದು ಕೋಲಾರ ಹಿರಿಯೂರು ಬಾಗಲಕೋಟೆ ಜೀವರ್ಗಿಯಲ್ಲಿ ಫುಡ್ಪಾರ್ಕ್ಗಳ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಬಿ

ಪಾಟೀಲ್ ತಿಳಿಸಿದರು ಕೊರೊನಾ ವೈರಾಣು ಸೋಂಕು ನಿಯಂತ್ರಣಕ್ಕೆ ದೇಶಾದ್ಯಂತ ಜಾರಿಗೆ ತರಲಾದ ಲಾಕ್ಡೌನ್ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರಿಗೆ ಜೀವನೋಪಾಯಕ್ಕಾಗಿ ಅನುಷ್ಪಾನಗೊಂಡ ಪ್ರಧಾನಮಂತ್ರಿ ಗರೀಬ್ ಕಲ್ಟಾಣ ಯೋಜನೆಯಿಂದ ಪಲವು ಮಂದಿ ಉಪಯೋಗ ಪಡೆದುಕೊಂಡಿದ್ದಾರೆ ಯೋಜನೆಯಡಿ ಬಡಜನರು ಹಾಗೂ ಕೂಲಿ ಕಾರ್ಮಿಕರಿಗೆ ಉಚಿತವಾಗಿ ಅಕ್ಕಿ ಗೋಧಿ ಮತ್ತು ಬೇಳೆಯನ್ನು ವಿತರಿಸಲಾಗುತ್ತಿದೆ ಟ್ಟೆಲರಿಂಗ್ನಿಂದ ಜೀವನ ಸಾಗಿಸುತ್ತಿದ್ದ ದಾವಣಗೆರೆ ತಾಲ್ಡೂಟಿನ ಆವರಗೊಳ್ಳ ಗ್ರಾಮದ ನಿವಾಸಿ ಸುಮಾ ಲಾಕ್ಡೌನ್ ನಂತರ ಕೆಲಸವಿಲ್ಲದೇ ಸಂಕಪ್ಪಕ್ಷೆ ಒಳಗಾಗಿದ್ದು ಗರೀಬ್ ಕಲ್ಯಾಣ ಯೋಜನೆಯಡಿ ನೀಡಲಾದ ಪಡಿತರದಿಂದ ಪಸಿವು ನೀಗಿತು ಎಂದು ತಿಳಿಸಿದರು

ಈ ಕುರಿತು ಆಕಾಶವಾಣಿಯೊಂದಿಗೆ ಅವರು ತಮ್ನ ಅನಿಸಿಕೆ ಹಂಚಿಕೊಂಡಿದ್ದಾರೆ

ಹಾವೇರಿ ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಅನುಷ್ಟಾನಗೊಳಸಲಾಗುತ್ತಿದ್ದು

ನಿರ್ಮಿಸಲಾದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಲಾರ್ ಉದ್ವಾಟಿಸಿದರು

ಮಳೆಯಾಗಿದೆ

ಮುನ್ನೂಚನೆಯಂತೆ ಕರಾವಳಿಯ ಬಹುತೇಕ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ

ಬೆಂಗಳೂರು ಹಾಗೂ ಸುತ್ತಮುತ್ತ ಮೋಡಕವಿದ ವಾತಾವರಣ ಕೆಲವೊಮ್ನೆ ಗುಡುಗು ಸಹಿತ ಮಳೆ ಸಾಧ್ಯತೆ